ಭಾರತ ಜಗತ್ತಿನಲ್ಲೇ ಕೊರೋನಾ ಸೋಂಕಿನಲ್ಲೇ ಅತಿ ಕಡಿಮೆ ಮರಣ ಪ್ರಮಾಣ ಹೊಂದಿದೆ ಎಂದು ಅವರು ತಿಳಿಸಿದರು ಎಲ್ಲ ದೇಶಗಳು ಲಸಿಕೆಯನ್ನು ಪಡೆಯಲು ಸಹಭಾಗಿತ್ತ ಆಸಕ್ತಿ ಹೊಂದುವ ಅಗತ್ತವಿದೆ ವೈದ್ಯಕೀಯ ವ್ಯಕ್ತಿಯಲ್ಲಿರುವವರಿಗೆ ವಿಶೇಷ ವೀಸಾ ಮತ್ತು ವಿಶೇಷ ವಿರ್ ಆ್ಲಂಬುಲೆನ್ಗ್ಗಳಿಗೆ ವಿನಾಯಿತಿ ಕಲ್ಪಿಸಬೇಕಾಗಿದೆ ಎಂದು ಪೇಳಿದರು ಆಯುಷ್ನಾನ್ ಭಾರತ ಯೋಜನೆ ಆರೋಗ್ಯ ವ್ಯವಸ್ವೆಯ ಸುಧಾರಣೆ ಮಾಡಲು ಸಹಕಾರಿಯಾಗಿದೆ ಇದು ಕೋವಿಡ್ ಸೋಂಕು ಎದುರಿಸಲು ಕೂಡ ನೆರವಾಗಿದೆ ಎಂದು ತಿಳಿಸಿದ್ದಾರೆ

ಪರೀಕ್ಷಾ ವೇ ಚರ್ಚಾ ನಾಲ್ಕನೇ ಆವೃತ್ತಿಯಾಗಿದೆ ಮುಂಬರುವ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ಸಜ್ಜಗೊಳಿಸಲು ಶಾಲಾ ವಿದ್ಯಾರ್ಥಿಗಳು ಮತ್ತು ಮೋಷಕರನ್ನು ಸಂಪರ್ಕ ಮಾಡುವ ಸಂವಾದ ಕಾರ್ಯಕ್ರಮ ಇದಾಗಿದೆ

ಈ ಬಾರಿ ಕಾರ್ಯಕ್ರಮ ವರ್ಚುವಲ್ ಮೂಲಕ ನಡೆಯಲಿದೆ ಸಂವಾದದಲ್ಲಿ ಪಾಲ್ಗೊಳ್ಳುವವರನ್ನು ಮೈ ಗೌ ವೇದಿಕೆಯ ಆನ್ಲೈನ್ ಸ್ಪರ್ಧೆ ಮೂಲಕ ಭಾಗಿದಾರರನ್ನು ಆಯ್ಕೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ

ದೇಶದ ಅಭಿವೃದ್ಧಿಯಲ್ಲಿ ಇಂಧನ ವಲಯ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಕೇಂದ್ರ ಮುಂಗಡಪತ್ರದಲ್ಲಿ ಇಂಧನ ನವೀಕರಿಸಬಹುದಾದ ಇಂಧನ ವಲಯಕ್ಕೆ ನೀಡಿರುವ ಕಾರ್ಯಕ್ರಮ ಅನುಷ್ಠಾನ ಕುರಿತು ವೆಬಿನಾರ್ನಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಈ ವಲಯಕ್ಕೆ ಮುಂಗಡಪತ್ರದಲ್ಲಿ ಘೋಷಿಸಿರುವ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸರ್ಕಾರ ಮತ್ತು ಖಾಸಗಿ ವಲಯದ ನಡುವೆ ವೆಬಿನಾರ್ ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ

ಮೊಬೈಲ್ ಆಪ್ ಮೈ ಫಾಸ್ಟಾಗ್ ಆಪ್ ಮೂಲಕ ಬಳಕೆದಾರರು ಫಾಸ್ಟ್ರಾಗ್ನಲ್ಲಿರುವ ಬಾಕಿ ಪರಿಶೀಲನೆ ಮಾಡಬಹುದಾಗಿದೆ ಈ ಫಾಸ್ಟ್ರಾಗ್ ವಾಲೆಟ್ ಬಾಕಿ ಪರಿಶೀಲನೆ ವೇಳೆ ಬಣ್ಣಗಳ ಕೋಡ್ ಪ್ರದರ್ಶಿಸಲಿದೆ ಆಗತ್ಯದಷ್ಟು ಬಾಕಿಇದ್ದರೆ ಪಸಿರು ಬಣ್ಣ ಕಡಿಮೆ ಬಾಕಿ ಇದ್ದರೆ ಕಿತ್ತಳೆ ಬಣ್ಣ ಮತ್ತು ಅತಿ ಕಡಿಮೆ ಬಾಕಿ ಇದ್ದರೆ ಕೆಂಮ ಬಣ್ಣ ಸೂಚಿಸಲಿದೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷ ಸರ್ಕಾರ ರಜನೆ ಮಾಡಿದರೆ ಗಂಗಾಸಾಗರ್ ಮೇಳ ಸೇರಿದಂತೆ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ಕೇಂದ್ರದ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗುವುದು ಎಂದು ಕೇಂದ್ರ ಗೃಪ ಸಚಿವ ಮತ್ತು ಬಿಜೆಪಿ ಓರಿಯ ಮುಖಂಡ ಅಮಿತ್ ಷಾ ಹೇಳಿದ್ದಾರೆ ಗಂಗಾಸಾಗರ್ಗೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಅವರು ಗಂಗಾಸಾಗರ ಪ್ರದೇಶವನ್ನು ಅಂತಾರಾಷ್ಟೀಯ ಪ್ರವಾಸಿತಾಣವಾಗಿ ಮಾರ್ಪಾಡು ಮಾಡಲಾಗುವುದು ಎಂದು ಪೇಳಿದರು ಗಂಗೋತ್ರಿಯಿಂದ ಗಂಗಾಸಾಗರ್ವರೆಗೆ ನಡೆಯುತ್ತಿರುವ ನಮಾಮಿ ಗಂಗೆ ಯೋಜನೆ ಪಶ್ಚಿಮ ಬಂಗಾಳದಲ್ಲಿ ಸ್ಥಗಿತಗೊಂಡಿದೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಯೋಜನೆಯನ್ನು ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ

ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿರುವ ರೈಶರೊಂದಿಗೆ ಮಾತುಕತೆ ನಡೆಸಲು ಕೇಂದ್ರ ಸರ್ಕಾರ ಸಿದ್ದವಿದೆ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ ಗುವಾಪಟಿಯಲ್ಲಿ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಕೃಷಿ ಕಾಯ್ದೆಗಳ ಕುರಿತು ಪ್ರತಿಯೊಂದು ವಿಷಯಗಳನ್ನು ಚರ್ಚಿಸಲಿದೆ ಎಂದು ಹೇಳಿದ ಅವರು ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು ಅಸ್ಲಾಂ ಚುನಾವಣಾ ಉಸ್ತುವಾರಿಯಾಗಿರುವ ಬಿಜೆಪಿಯ ಹಿರಿಯ ಮುಖಂಡ ಹಾಗೂ ಕೇಂದ್ರ ಸಚಿವ ನರೇಂದ್ರ ಸಿಂಗ್ ಕೋಮರ್ ಅವರು ಅಸ್ಸಾಂನಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಈಶಾನ್ತ ವಲಯದ ಅಭಿವ್ಯದ್ಧಿಗೆ ಹೆಚ್ಚಿನ ಒತ್ತು ನೀಡಿದೆ ಅಸ್ಲಾಂ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಮಿತ್ರಪಕ್ಷಗಳಿಗೆ ಸೀಟು ಪಂಚಿಕೆ ಕುರಿತು ಪಕ್ಷದ ನಾಯಕತ್ವ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಅವರು ತಿಳಿಸಿದ್ದಾರೆ ಓರಿಯ ಅಧಿಕಾರಿ ಎನ್ ವೇಣುಧರ್ ರೆಡ್ಡಿ ಇಂದು ಆಕಾಶವಾಣಿ ಸಮಾಚಾರ ಸೇವಾ ವಿಭಾಗದ ಪ್ರಧಾನ ಮಹಾನಿರ್ದೇಶಕರಾಗಿ ನವದೆಪಲಿಯಲ್ಲಿ ಅಧಿಕಾರ ಸ್ವೀಕರಿಸಿದರು

ಇದಕ್ಕೂ ಮುನ್ನ ಪಣಕಾಸು ಸಚಿವಾಲಯದ ಪೂಡಿಕೆ ಮತ್ತು ಸಾರ್ವಜನಿಕ ಸಂಪತ್ತು ನಿರ್ವಹಣಾ ವಿಭಾಗದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಸಮಾಚಾರ ಸೇವಾ ವಿಭಾಗದ ಹಿಂದಿನ ಪ್ರಧಾನ ಮಪಾನಿರ್ದೇಶಕರಾದ ಜೈದೀಪ್ ಭಟ್ನಾಗರ್ ಅವರನ್ನು ಪ್ರೆಸ್ ಇನ್ಸರ್ಮೇಷನ್ ಬ್ಯೂರೋದ ವಿಶೇಷ ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ

ವಿದೇಶಾಂಗ ವ್ವವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಬ್ರೂನಿ ವಿದೇಶಾಂಗ ಸಚಿವರೊಂದಿಗೆ ವರ್ಚುವಲ್ ಮೂಲಕ ಇಂದು ಸಭೆ ನಡೆಸಿದರು ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದ್ದಾರೆ

ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮ ಬೆಂಬಲಿಸುತ್ತಿರುವ ಬ್ರೂನಿ ಸರ್ಕಾರವನ್ನು ಇದೇ ವೇಳೆ ಅಭಿನಂದಿಸಿದ್ದಾರೆ ದೇಶದ ಆರೋಗ್ಲ ಕ್ಷೇತ್ರದ ಸಾಧನೆಗಳು ಜಾಗತಿಕವಾಗಿ ಅತ್ಯುತ್ತಮ ಸೇವೆಗಳಾಗಿವೆ ಎಂದು ಕೇಂದ್ರ ಆರೋಗ್ಲ ಸಚಿವ ಡಾ ಪರ್ಷವರ್ಧನ್ ಹೇಳಿದ್ದಾರೆ ಭಾರತೀಯ ಪ್ರವಾಸಿ ಮತ್ತು ಆತಿಥ್ಯ ಸಂಘಗಳ ಒಕ್ಕೂಟ ಆಯೋಜಿಸಿದ್ದ ಮೂರನೇ ಭಾರತೀಯ ಪ್ರವಾಸಿ ಮಾರುಕಟ್ಲೆಯನ್ನು ವರ್ಚುವಲ್ ಮೂಲಕ ಉದ್ಲೇತಿಸಿ ಅವರು ಮಾತನಾಡಿದರು ಭಾರತ ಯಾವಾಗಲೂ ಅತ್ನುತ್ತಮ ಪ್ರವಾಸಿ ತಾಣವಾಗಿದೆ ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಅತ್ಯುತ್ತಮ ಆರೋಗ್ಯ ಪ್ರವಾಸಿ ತಾಣವಾಗಿಯೂ ಮುಂಚೂಣಿಯಲ್ಲಿದೆ ಎಂದು ಪರ್ಷವರ್ಧನ್ ತಿಳಿಸಿದರು

ಭಾರತ ಅತೀ ಪೆಚ್ಚು ಔಷಧಿಗಳನ್ನು ರಫ್ತು ಮಾಡುವ ದೇಶವಾಗಿದ್ದು ಆರೋಗ್ಯ ಪ್ರವಾಸಿ ತಾಣವಾಗುವಲ್ಲಿ ಸಹಾಯಕವಾಗಿದೆ ಎಂದರು

ಈ ಹೊಸ ಅಧಿಕಾರವಹಿಸಿಕೊಳ್ಳುವ ಸಲುವಾಗಿ ಪಷಿಮೊಟೋ ಅವರು ತಮ್ಮ ಸಚಿವ ಸ್ವಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಲೈಂಗಿಕ ಹೇಳಿಕೆ ಸಂಬಂಧ ಈ ಹಿಂದಿನ ಸಮಿತಿಯ ಅಧ್ಯಕ್ಷರಾಗಿದ್ದ ಯಷಿರೋ ಮೊರಿ ರಾಜೀನಾಮೆ ನೀಡಿದ್ದರು

ಇದರ ಮಧ್ಯೆ ಮಹಿಳೆಯರು ಹೆಚ್ಚು ಮಾತನಾಡುತ್ತಾರೆ ಎಂಬ ಹೇಳಿಕೆ ನೀಡಿ ಟೀಕೆಗೆ ಯಷಿರೋ ಗುರಿಯಾಗಿದ್ದರು